ಎಸ್ ಯಡಿಯೂರಪ್ಪ

ಯಡಿಯೂರಪ್ಪ ಹೇಳಿದ್ದಾರೆ

ಬಾಂಬ್ ನಿಷ್ಣಿಯ ದಳ ಸ್ವಳಕ್ಕೆ ಭೇಟಿ ನೀಡಿದ್ದು ತನಿಖೆ ಆರಂಭಿಸಿದೆ ಪ್ರಾಥಮಿಕ ವರದಿ ಬಂದ ನಂತರ ದುರಂತಕ್ಕೆ ಕಾರಣ ತಿಳಿಯಲಿದೆ ಎಂದು ಯಡಿಯೂರಪ್ಪ ಹೇಳಿದರು

ಬಳಿಕ ಮಾತನಾಡಿದ ಅವರು ದುರಂತದ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಲಾಗಿದೆ ತಪ್ಪಿತಸ್ವರ ವಿರುದ್ದ ತ್ರಮ ಕ್ಲೆಗೊಳ್ಳಲಾಗುವುದು ಕಾನೂನು ಚೌಕಟ್ಲು ಮೀರಿ ಆಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿರುವವರ ವಿರುದ್ದವೂ ನಿರ್ದಾಕ್ಷಿಣ್ಯ ತ್ರಮ ಕೈಗೊಳ್ಳಲಾಗುತ್ತದೆ ಎಂದರು

ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿ ಈ ವಿಷಯ ತಿಳಿಸಿದ ಅವರು ಘಟನಾ ಸ್ವಳದಲ್ಲಿ ಇಡಲಾಗಿದ್ದ ಭಾರಿ ಪ್ರಮಾಣದ ಡೈನಮೇಟ್ನಿಂದ ಸ್ಪೋಟ ಸಂಭವಿಸಿದೆ ಕಲ್ಲು ಗಣಿ ಮಾಲೀಕ ಮತ್ತು ಗಣಿ ನರ್ವಹಿಸುತ್ತಿರುವವರಿಂದ ನಿರ್ಲಕ್ಷ್ಯ ಕಂಡುಬಂದಿದೆ ಫಟನೆ ಕುರಿತು ತನಿಖೆ ಪ್ರಗತಿಯಲ್ಲಿದೆ ಎಂದು ಸಚಿವ ಬಸವರಾಜ ಬೊಮ್ನಾಯಿ ಹೇಳಿದರು

ರೈತರು ಆತಂಕಪಡುವ ಅಗತ್ಯವಿಲ್ಲ ಎಂದು ಭದ್ರಾ ಅಚ್ಚುಕಟ್ನು ಅಭಿವೃದ್ದಿ ಪಾಧಿಕಾರದ ಅಧ್ಯಕ್ಷೆ ಪವಿತ್ರಾ ರಾಮಯ್ಯ ತಿಳಿಸಿದ್ದಾರೆ

ಅಚ್ಚುಕಟ್ಟು ಪ್ರದೇಶದ ಲಕ್ಷಾಂತರ ರೈತರು ಭದ್ರಾ ಜಲಾಶಯ ಅವಲಂಬಿಸಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ

ಯೋಜನೆಗೆ ಜಮೀನು ನೀಡಿದ ರೈತರನ್ನು ಸಭೆಗೆ ಕರೆದು ಪರಿಹಾರ ನೀಡಿಕೆಗೆ ಸಂಬಂಧಿಸಿದ ಸಮಸ್ನೆಗಳನ್ನು ಬಗೆಹರಿಸಲಾಗುವುದು ಎಂದು ಸಚಿವ ರಮೇಶ ಜಾರಕಿಹೊಳಿ ತಿಳಿಸಿದರು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕೆಲವು ಸಚಿವರಿಗೆ ನಿನ್ನೆ ಖಾತೆಗಳನ್ನು ಮರುಹಂಚಿಕೆ ಮಾಡಿದ್ದು ಈ ಆದೇಶಕ್ಕೆ ರಾಜ್ಯಪಾಲ ವಜೂಭಾಯ್ ವಾಲಾ ಅಂಕಿತ ಹಾಕಿದ್ದಾರೆ

ಮಾಧುಸ್ವಾಮಿ ಅವರಿಗೆ ವೈದ್ಯಕೀಯ ಶಿಕ್ಷಣದ ಜೊತೆಗೆ ಪಜ್ ಮತ್ತು ವಕ್ಫ್ ಇಲಾಖೆ ಜವಾಬ್ದಾರಿ ಅರವಿಂದ್ ಲಿಂಬಾವಳಿ ಅವರಿಗೆ ಅರಣ್ಯ ಖಾತೆಯ ಜೊತೆಗೆ ಕನ್ನಡ ಮತ್ತು ಸಂಸ್ಪತಿ ಇಲಾಖೆ ಹೊಣೆ ವಹಿಸಲಾಗಿದೆ

ಟಿ

ನಾಗರಾಜ್ ಅವರಿಗೆ ಪೌರಾಡಳಿತ ಸಕ್ಕರೆ ಖಾತೆ ನೀಡಲಾಗಿದೆ

ಗೋಪಾಲಯ್ಯ ಅವರಿಗೆ ಅಬಕಾರಿ ಆರ್ ಶಂಕರ್ ಅವರಿಗೆ ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ ನೀಡಲಾಗಿದೆ

ನಾರಾಯಣಗೌಡ ಅವರಿಗೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಯೋಜನೆ ಮತ್ತು ಸಾಂಖ್ಲಿಕ ಇಲಾಖೆಯ ಜವಾಬ್ಲಾರಿ ನೀಡಲಾಗಿದೆ

ಈ ದಿನವನ್ನು ಪರಾಕ್ರಮ್ ದಿವಸ್ ಆಗಿ ಆಚರಿಸಲಾಗುವುದು ಎಂದು ಕೇಂದ್ರ ಸರ್ಕಾರ ಇತ್ತೀಚೆಗಷ್ಷೇ ಘೋಷಿಸಿದಂತೆ ದೇತಾದ್ದಂತ ಪಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿ ಸುಭಾಷ್ಚಂದ್ರ ಬೋಸ್ ಅವರಿಗೆ ಗೌರವ ನಮನ ಸಲ್ಲಿಸಲಾಗುತ್ತಿದೆ